ಂ ಜಮ್ಮು ಕಾಶ್ವೀರದಲ್ಲಿ ಭಯೋತ್ಪಾದನೆ ನಿರ್ಮೂಲನೆಯಾಗುತ್ತಿದ್ದು ಅಭಿವೃದ್ದಿ ಕಾರ್ಯಗಳತ್ತ ಸರ್ಕಾರದ ಗಮನ ಕೇಂದ್ರ ಸಚಿವ ಸೋಮ್ ಪ್ರಕಾಶ್ ಹೇಳಕೆ

ಕರ್ನಾಟಕದಲ್ಲಿ ಜಿಲ್ಲೆಗೊಂದು ವೈದ್ಯಕೀಯ ಕಾಲೇಜು ನಿರ್ಮಾಣ ಉಪಮುಖ್ಯಮಂತ್ರಿ ಡಾ

ಈ ಸಂದರ್ಭದಲ್ಲಿ ಮಕ್ಕಳು ತಮ್ನ ಅಮೂಲ್ಡ ವಿಚಾರಧಾರೆಗಳು ಮತ್ತು ಚಿಂತನೆಗಳನ್ನು ಪ್ರಧಾನಿಯವರೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಸ್ಮತಿ ಇರಾನಿ ತಿಳಿಸಿದ್ದಾರೆ ಮಕ್ಕಳ ಪರಿಶ್ರಮ ಧೈರ್ಯ ಮತ್ತು ನಾವೀನ್ಯತೆ ಎಲ್ಲರಿಗೂ ಸ್ಪೂರ್ತಿದಾಯಕವಾಗಿದೆ ಎಂದು ಸಚಿವೆ ಸ್ಟತಿ ಇರಾನಿ ಹೇಳಿದರು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಲು ಪ್ರೋತ್ಲಾಹಿಸುವ ಮತ್ತು ಮಕ್ಕಳಗಾಗಿ ಅಸಾಧಾರಣ ಕೆಲಸ ಮಾಡುವ ಸಂಸೈಗಳನ್ನು ಗುರುತಿಸುವ ಗುರಿಯನ್ನು ಪ್ರಧಾನ ಮಂತ್ರಿ ರಾಷ್ಟಿಯ ಬಾಲ ಪುರಸ್ಕಾರ ಹೊಂದಿದೆ ನಾವೀನ್ಯತೆ ಸಮಾಜ ಸೇವೆ ಕ್ರೀಡೆ ಶೌರ್ಯ ಕಲೆ ಮತ್ತು ಸಂಸ್ಟತಿ ವಿಭಾಗದಲ್ಲಿ ಬಾಲ ಶಕ್ತಿ ಪುರಸ್ಕಾರ ನೀಡಲಾಗುತ್ತದೆ

ಅಭಿವೃದ್ಧಿ ಕಾರ್ಯಗಳತ್ತ ಸರ್ಕಾರ ಗಮನ ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ರಾಜ್ಯ ಸಚಿವ ಸೋಮ್ ಪ್ರಕಾಶ್ ಹೇಳಿದ್ದಾರೆ ಜಮ್ಮ ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ಕೇಂದ್ರ ಸರ್ಕಾರದ ಹಲವು ಸಚಿವರ ಭೇಟ ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಜಮ್ಮು ಕಾಶ್ಮೀರದಲ್ಲಿ ತಾಲೂಕು ಅಭಿವೃದ್ದಿ ಮಂಡಳ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿರುವುದು ಐತಿಹಾಸಿಕ ಕ್ರಮ ಎಂದರು ಚುನಾವಣೆಗಳಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಭಾಗಿಯಾಗಿರುವುದಕ್ಕೆ ಜನತೆಗೆ ಸಚಿವರು ಅಭಿನಂದಿಸಿದರು ಅನಿಲ ಆಧಾರಿತ ಆರ್ಥಿಕತೆಗೆ ಉತ್ತೇಜನ ನೀಡಲು ಸರ್ಕಾರ ಹಲವು ತ್ರಮ ಜಾರಿಗೊಳಿಸಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಬಿದ್ದಾರೆ

ನಿರ್ಮಾಣ ವಲಯದಲ್ಲಿ ಗುಣಮಟ್ಟ ಮಾರ್ಗಸೂಚಿ ಮತ್ತು ನಿಯಮ ಪಾಲನೆಗೆ ಆದ್ಲತೆ ನೀಡಬೇಕೆಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಢ್ತರಿ ಸಲಹೆ ನೀಡಿದ್ದಾರೆ ರಾಷ್ಷೀಯ ಹೆದ್ದಾರಿ ಪ್ರಾಧಿಕಾರದ ಎರಡು ದಿನಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಭ್ರಷ್ಟಾಚಾರದ ವಿರುದ್ದ ಶೂನ್ದ ಸಹಿಷ್ಟುತೆ ಮತ್ತು ಗುಣಮಟ್ಟದ ಕಾಮಗಾರಿ ಖಾತ್ರಿಪಡಿಸುವುದಕ್ಕೆ ಸರ್ಕಾರ ಹೆಚ್ಚಿನ ಆದ್ದತೆ ನೀಡಿದೆ ಎಂದರು ಯಾವುದೇ ಕಾಮಗಾರಿ ವಿವಿಧ ಕಾರಣಗಳಿಂದ ಅಂತರ ಸಚಿವಾಲಯ ಮಟ್ಟದಲ್ಲಿ ಸ್ಥಗಿತಗೊಂಡಿದ್ದರೆ ತಮ್ಮ ಗಮನಕ್ಕೆ ತರುವಂತೆ ಅವರು ಸೂಚಿಸಿದರು

ನಾಮಪತ್ರ ಹಿಂಪಡೆಯಲು ಇಂದು ಕೊನೆಯ ದಿನವಾಗಿದೆ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಮತ್ತು ಆಮ್ ಆದ್ಲಿ ಪಾರ್ಟ ಮಧ್ಯೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟದೆ

ರಾಷ್ಟ ರಾಜಧಾನಿಯ ರಾಜ್ಪಥ್ ನಲ್ಲಿ ಪ್ರಧಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ರಾಷ್ಟಪತಿ ರಾಮ್ ನಾಥ್ ಕೋವಿಂದ್ ಅವರು ಪರೇಡ್ ನ ಗೌರವ ವಂದನೆ ಸ್ವೀಕರಿಸುವರು ಬ್ರೇಜಿಲ್ ಅಧ್ಯಕ್ಷ ಜೈರ್ ಮೆಸಿಯಾಸ್ ಬೊಲ್ಲೊನಾರೊ ಈ ಬಾರಿಯ ಗಣರಾಜ್ಗೋತ್ಸವದ ಮುಖ್ಯ ಅತಿಥಿಯಾಗಿದ್ದಾರೆ

ಅಕ್ಷತ್ ನಾರಾಯಣ ತಿಳಿಸಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ವೈದ್ಯಕೀಯ ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಮಾತನಾಡಿದ ಅವರು ವೈದ್ಯಕೀಯ ಕಾಲೇಜು ಆರಂಭಿಸುವುದರೊಂದಿಗೆ ರಾಮನಗರವನ್ನು ಹೆಲ್ತ್ ಒಟ ಮಾಡಲಾಗುವುದು ಎಂದು ಹೇಳಿದರು ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ದ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ಮತ್ತು ಕೆಲವು ದಲಿತ ನಾಯಕರು ತಪ್ಪು ಮಾಹಿತಿ ಪ್ರಚಾರ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಷ್ಷೀಯ ಅಧ್ಯಕ್ಷ ಜೆ

ನಡ್ಡಾ ಟೀಕಿಸಿದ್ದಾರೆ ಅಗ್ರಾದಲ್ಲಿ ನಿನ್ನೆ ಸಿಎಎ ಪರ ಬೃಹತ್ ರ್ಜಾಲಿ ಉದ್ದೇಶಿಸಿ ಭಾಷಣ ಮಾಡಿದ ಅವರು ಸಿಎಎ ವಿರೋಧಿಸಲು ಯಾವುದೇ ಕಾರಣಗಳಿಲ್ಲ ಕೆಲವರು ಈ ಕಾನೂನು ಸರಿಯಾಗಿ ಅಧ್ವಯನ ಮಾಡದೆ ಕೇವಲ ವಿರೋಧಕ್ಕಾಗಿ ವಿರೋಧಿಸುತ್ತಿದ್ದಾರೆ ಎಂದರು ಈ ಮುನ್ನ ಮಹಾತ್ನಾಗಾಂಧಿಯವರು ಸಹ ನೆರೆ ರಾಷ್ಷಗಳಲ್ಲಿನ ಅಲ್ಪಸಂಖ್ಯಾತರಿಗೆ ಪೌರತ್ವ ನೀಡುವ ಇಂತಹ ಕಾನೂನು ಜಾರಿಗೆ ಭರವಸೆ ನೀಡಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಭರವಸೆಯನ್ನು ಈಡೇರಿಸಿದ್ದಾರೆ ಎಂದು ನಡ್ಡಾ ತಿಳಿಸಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎಗೆ ಬೆಂಬಲಿಸುವುದಾಗಿ ಮಹಾರಾಪ್ಷ ನವನಿರ್ಮಾಣ ಸೇನಾ ಮುಖ್ಚಸ್ಟ ರಾಜ್ ಶಾಕ್ರೆ ತಿಳಿಸಿದ್ದಾರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನುಸುಳುಕೋರರನ್ನು ತಡೆಯುವುದು ಅತ್ಯಗತ್ತವಾಗಿದೆ

ಮುಂಬೈನಲ್ಲಿ ನಿನ್ನೆ ಪಕ್ಷದ ಪ್ರಾಥಮಿಕ ಸಭೆಯಲ್ಲಿ ಮಾತನಾಡಿದ ಅವರು ಕೇವಲ ವಿರೋಧಕ್ಕಾಗಿ ಸಿಎಎಯನ್ನು ವಿರೋಧಿಸುವುದು ಸರಿಯಲ್ಲ ನಿರಾತ್ರಿತರ ಕುರಿತು ಅಮೆರಿಕಾ ಬ್ರಿಟನ್ ಮತ್ತಿತರ ರಾಷ್ಟಗಳಲ್ಲಿ ಕೈಗೊಂಡಿರುವ ಕಠಿಣ ಕ್ರಮಗಳನ್ನು ಭಾರತದಲ್ಲೂ ಕೈಗೊಳ್ಳಬೇಕಾದ ಅಗತ್ಯವಿದೆ ಎಂದು ಅವರು ಅಭಿಪ್ರಾಯಪಟ್ಟರು

ಚಾಂದ್ರಮಾನ ಹೊಸ ವರ್ಷ ನಾಳೆ ನಡೆಯಲಿದ್ದು ಚೀನಾದಲ್ಲಿ ಬೃಹತ್ ಸಂಭಮವಾಗಿದೆ ಆದರೆ ಸೋಂಕಿನಿಂದಾಗಿ ಎಲ್ಲಾ ಆಚರಣೆ ಹಾಗೂ ದೇವಾಲಯ ಉತ್ಲವಗಳನ್ನು ರದ್ದುಪಡಿಸಲಾಗಿದೆ ಚಲನಚಿತ್ರ ಬಿಡುಗಡೆ ಕಾರ್ಯಕ್ರಮಗಳನ್ನೂ ಮುಂದೂಡಲಾಗಿದೆ ಹಾಂಕಾಂಗ್ನಲ್ಲೂ ಹಲವು ಉತ್ಸವಗಳನ್ನು ರದ್ದುಪಡಿಸಲಾಗಿದೆ

ವಿವಿಧ ದೇಶಗಳಲ್ಲೂ ಸೋಂಕು ದೃಢಪಟ್ಲ ಹಲವು ಪ್ರಕರಣಗಳು ವರದಿಯಾಗಿವೆ ಸೋಂಕು ನಿಯಂತ್ರಿಸಲು ಅಲ್ಲಿನ ಸರ್ಕಾರ ಹಲವು ಕ್ರಮ ಕೈಗೊಂಡಿದ್ದು ಕೊರೋನಾ ವೈರಸ್ ಮೊದಲು ಪತ್ತೆಯಾದ ವುಹಾನ್ ನಗರದ ಸಂಪರ್ಕವನ್ನು ಸ್ವಗಿತಗೊಳಿಸಿದ್ದು ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಿದೆ

ಅಮೆರಿಕದಲ್ಲಿ ಎರಡು ಪ್ರಕರಣಗಳು ವರದಿಯಾಗಿವೆ